ಬ್ರಿಕ್ಸ್ ಒಕ್ಕೂಟ ರಾಷ್ಸಗಳು ಸೇರಿದಂತೆ ಇತರ ಆರ್ಥಿಕವಾಗಿ ಹೊರಹೊಮುತ್ತಿರುವ ರಾಷ್ಸಗಳಿಗೆ ಡಿಜೆಟಲ್ ಕ್ರಾಂತಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿಂದು ಬ್ರಿಕ್ಸ್ ಸಮಾವೇಶವನ್ನು ಉದ್ಲೇತಿಸಿ ಮಾತನಾಡಿದ ಅವರು ಈ ದೇಶಗಳು ಕೃತಕ ಭೌತಿಕತೆಯಿಂದ ಆಗಿರುವ ಬದಲಾವಣೆಗಳನ್ನು ಸ್ನೀಕರಿಸಲು ಸಿದ್ದವಾಗಬೇಕಾಗಿದೆ ಡಿಜೆಟಲೀಕರಣ ವಲಯದಲ್ಲಿ ಡಿಜಿಟಲ್ ಮೂಲ ಸೌಲಭ್ಯ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ಹೆಚ್ಚು ಹೂಡಿಕೆಯಾಗಬೇಕಿದೆ ಎಂದು ಕರೆ ನೀಡಿದರು ಆಫ್ರಿಕಾದೊಂದಿಗೆ ಐತಿಹಾಸಿಕ ಹಾಗೂ ಆಳವಾಗಿ ಬೇರೂರಿದ ಸಂಬಂಧಗಳ ಬಗ್ಗೆ ಪ್ರತಿಪಾದಿಸಿದ ನರೇಂದ್ರ ಮೋದಿ ಅವರು ಆಫ್ರಿಕಾದಲ್ಲಿ ಶಾಂತಿ ಸ್ಥಾಪನೆ ಸ್ವಾತಂತ್ರ್ಯ ಮತ್ತು ಅಭಿವೃದ್ದಿಗೆ ತಮ್ಮ ಸರ್ಕಾರ ಹೆಚ್ಚನ ಆದ್ದತೆ ನೀಡಿದೆ ಭಾರತ ಮತ್ತು ಆಫ್ರಿಕಾ ನಡುವಿನ ಆರ್ಥಿಕ ಮತ್ತು ಅಭಿವೃದ್ಧಿ ಸಾಕಾರ ಹೊಸ ಎತ್ತರಕ್ಕೆ ಏರಿದೆ

ಇದರಿಂದ ದ್ವಿಪಕ್ಷೀಯ ಸಹಕಾರ ಮತ್ತು ಆರ್ಥಿಕ ಸಂಬಂಧಗಳು ಹೊಸ ಮಟ್ಟಕ್ಷೆ ಏರಿವೆ ಆಫ್ರಿಕನ್ ದೇಶಗಳ ಪ್ರಾದೇಶಿಕ ಆರ್ಥಿಕ ಸಮಗ್ರತೆಯ ಪ್ರಯತ್ನವನ್ನು ಭಾರತ ಸ್ವಾಗತಿಸುತ್ತದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆಯಿಂದ ಉತ್ತರಪ್ರದೇಶದ ಲಖನೌಗೆ ಎರಡು ದಿನಗಳ ಭೇಟಿ ನೀಡಲಿದ್ದಾರೆ ಲಖಸೌನಲ್ಲಿ ನಾಳೆ ನಗರಗಳ ಭೂವಿನ್ಯಾಸ ಪರಿವರ್ತನೆ ಕುರಿತ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ

ಉತ್ತರಪ್ರದೇಶದ ವಿವಿಧ ನಗರಗಳಿಂದ ಈ ಯೋಜನೆಯ ಇತರ ಫಲಾನುಭವಿಗಳಿಂದ ವೀಡಿಯೊ ಲಿಂಕ್ ಮೂಲಕ ಪ್ರಧಾನಮಂತ್ರಿ ಸಂವಾದ ನಡೆಸಲಿದ್ದಾರೆ ಉತ್ತರಪ್ರದೇಶದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಗಳಡಿ ವಿವಿಧ ಕಾಮಗಾರಿಗಳಿಗೆ ಶ್ರಧಾನಮಂತ್ರಿ ಶಂಕುಸ್ವಾಪನೆ ನೆರವೇರಿಸಲಿದ್ದು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ

ಸ್ವಾತಂತ್ರ್ಯ ಬಂದ ನಂತರ ಇಷ್ಲೊಂದು ಪ್ರಮಾಣದಲ್ಲಿ ತೆರಿಗೆ ಕಡಿಮೆಯಾಗಿರಲಿಲ್ಲ ಜಿಎಸ್ಟಿ ತೆರಿಗೆ ಪಾವತಿದಾರರು ಹಾಗೂ ಗ್ರಾಪಕರನ್ನು ನಿರಾಳವಾಗಿಸಿದೆ ತೆರಿಗೆ ಕಡಿಮೆಯಾಗಿರುವುದರಿಂದ ಗ್ರಾಪಕರಿಗೆ ವೆಚ್ಚ ಕಡಿಮೆಯಾಗಿದ್ದು

ಇಂತಹ ಉತ್ತಮ ಅವಕಾಶ ಗ್ರಾಹಕರಿಗೆ ಜೆಎಸ್ಟಿ ಸೃಷ್ಟಿಸಿಕೊಟ್ಟಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಪ್ರಾಮಾಣಿಕರಿಗೆ ಕಿರುಕುಳವಾಗದಂತೆ ಭ್ರಷ್ಟರಿಗೆ ಕಾನೂನು ರೀತಿ ಶಿಕ್ಷೆಯಾಗಬೇಕಿದೆ ಎಂದು ಅವರು ಹೇಳಿದ್ದಾರೆ ಕೇಂದ್ರೀಯ ಹಾಗೂ ರಾಜ್ಯ ಮಾಹಿತಿ ಆಯೋಗಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಸಮಯ ಕಾರ್ಯಸೂಚಿಯನ್ನು ಉಲ್ಲೇಖಿಸಿ ಅಫಿಡವಿಟ್ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಹಾಗೂ ರಾಜ್ಜಗಳಿಗೆ ಸೂಚಿಸಿದೆ

ನಾಲ್ಕು ವಾರಗಳೊಳಗೆ ಸೂಚನೆಯನ್ನು ಪಾಲಿಸದಿದ್ದರೆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ನ್ಲಾಯಾಲಯ ಕೇಂದ್ರ ಹಾಗೂ ರಾಜ್ಲಗಳಿಗೆ ಸೂಚಿಸಿದೆ ಡಿಎಂಕೆ ಅಧ್ಯಕ್ಷರಾದ ತಮ್ಮ ತಂದೆಯವರ ಆರೋಗ್ಯ ಸುಧಾರಿಸುತ್ತಿದೆ ಎಂದು ಪಕ್ಷದ ಕಾರ್ಯಾಧ್ಯಕ್ಷ ಎಂ

ಸ್ಟಾಲಿನ್ ಹೇಳಿದ್ದಾರೆ ಚೆನ್ನೈನಲ್ಲಿ ಕರುಣಾನಿಧಿ ನಿವಾಸದ ಎದುರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ತಂದೆಯವರಿಗೆ ಸೋಂಕು ಮತ್ತು ಜ್ವರ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ತಿಳಿಸಿದರು ಕರುಣಾನಿಧಿ ಅವರಿಗೆ ಮೂತ್ರನಾಳ ಸೋಂಕು ಹಾಗೂ ಜ್ವರಕ್ಷೆ ಚಿಕಿತ್ಸೆ ನೀಡಲಾಗಿದ್ದು ಕೆಲ ದಿನಗಳಿಂದ ಅವರು ತೀವ್ರವಾಗಿ ಬಳಲಿದ್ದರು ಕರುಣಾನಿಧಿ ಅವರು ಮನೆಯಲ್ಲಿ ವೈದ್ಯರು ಮತ್ತು ಶುಶೂಶಕಿಯರ ವೈದ್ಯಕೀಯ ಆರ್ಚೆಕೆಯಲ್ಲಿದ್ದಾರೆ ಎಂದು ಸ್ನಾಲಿನ್ ತಿಳಿಸಿದರು ಕರುಣಾನಿಧಿ ಅವರ ಆರೋಗ್ಯ ವಿಚಾರಿಸಿದ ರಾಷ್ಲಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಇತರ ಮುಖಂಡರಿಗೆ ಸ್ನಾಲಿನ್ ಧನ್ನವಾದ ಸಲ್ಲಿಸಿದರು ಕರುಣಾನಿಧಿ ಅವರು ಸಂಪೂರ್ಣ ವಿಶ್ರಂತಿ ಪಡೆಯುತ್ತಿರುವುದರಿಂದ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಮನೆಗೆ ಭೇಟಿ ನೀಡದಂತೆ ಅವರು ಮನವಿ ಮಾಡಿದ್ದಾರೆ

ಕಾಣೆಯಾದ ವ್ಯಕ್ತಿಗಳು ಮತ್ತೆ ಅವರ ಕುಟುಂಬಗಳೊಂದಿಗೆ ಬೆಸೆಯಲು ಬಯೋಮೆಟ್ರಿಕ್ ಮತ್ತು ಆಧಾರ್ ಮಾಹಿತಿಗಳನ್ನು ಬಳಸಿಕೊಳ್ಲುವಂತೆ ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಿನ್ನೆಲೆಯಲ್ಲಿ ದೆಹಲಿ ಹೈಕೋರ್ಟ್ ಇಂದು ಕೇಂದ್ರದಿಂದ ಉತ್ತರವನ್ನು ಕೇಳಿದೆ ಕಾಣೆಯಾದ ವ್ಯಕ್ತಿಗಳಲ್ಲಿ ಮಕ್ಕಳು ವಯೋವೃದ್ದರು ಹಾಗೂ ಮಾನಸಿಕ ಅಸ್ವಸ್ವರು ಸೇರಿದ್ದಾರೆ ಈ ಸಂಬಂಧ ಜಾಗ್ಸತಿಯನ್ನು ಮೂಡಿಸಲು ಆಡಳಿತಗಳಿಗೆ ಸೂಚಿಸಬೇಕೆಂದು ಕೋರಿರುವ ಮನವಿ ಅರ್ಜಿ ಹಿನ್ನೆಲೆಯಲ್ಲಿ ನ್ನಾಯಾಲಯದ ಹಂಗಾಮಿ ಮುಖ್ಯ ನ್ಯಾಯಾಧೀಶರಾದ ಗೀತಾ ಮಿತ್ತಲ್ ಹಾಗೂ ಸಿ ಹರಿಶಂಕರ್ ಅವರ ಪೀಠ ಕೇಂದ್ರ ಗೃಹ ಸಚಿವಾಲಯಕ್ಕೆ ನೋಟಿಸ್ ನೀಡಿದೆ

ದೇಶದ ಅನೇಕ ಭಾಗಗಳಲ್ಲಿ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತಿದೆ ಈ ದಿನವನ್ನು ವ್ಯಾಸಪೂರ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಭಗವಾನ್ ಬುದ್ದ ಜ್ವಾನೋದಯದ ನಂತರ ಬೋಧಗಯಾದಿಂದ ಸಾರನಾಥಕ್ಕೆ ಪ್ರಯಾಣ ಬೆಳೆಸಿ ಈ ದಿಸದಂದು ಮೊದಲ ಬಾರಿಗೆ ಬೋಧಿವ್ವಕ್ಷದ ಅಡಿಯಲ್ಲಿ ಧರ್ಮೋಪದೇಶ ನೀಡಿದ್ದನೆಂದು ನಂಬಲಾಗಿದೆ ಪ್ರಧಾನಮಂತ್ರಿ ಸರೇಂದ್ರಮೋದಿ ಗುರುಪೂರ್ಣಿಮೆಯ ಶುಭಾಶಯ ಕೋರಿದ್ಲಾರೆ ನಮ್ನ ಸಮಾಜದಲ್ಲಿ ಗುರುವಿಗೆ ದೇವರ ಸ್ಥಾನ ನೀಡಲಾಗಿದೆ ಗುರುವಿನ ಸ್ಥಾನದಲ್ಲಿರುವವರು ಸ್ಪೂರ್ತಿ ಮತ್ತು ಆದರ್ಶ ವ್ಲಕ್ತಿಗಳಾಗಿರಬೇಕು ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಈ ಶತಮಾನದ ಅತಿದೀರ್ಘ ಖಗ್ರಾಸ ಚಂದ್ರಗ್ರಹಣ ಇಂದು ಮಧ್ಯರಾತ್ರಿ ಸಂಭವಿಸಲಿದೆ

ಮೋಡರಹಿತ ಶುಭ್ರ ಆಕಾಶವಿದ್ದಲ್ಲಿ ದೇಶದ ಎಲ್ಲೆಡೆ ಗ್ರಹಣವನ್ನು ನೋಡಬಹುದು ಆಫ್ರಿಕಾ ಮಧ್ಯ ಏಷ್ಯಾ ದಕ್ಷಿಣ ಅಮೆರಿಕ ಯೂರೋಪ್ ಮತ್ತು ಆಸ್ಟೇಲಿಯಾ ದೇಶಗಳಲ್ಲೂ ಚಂದ್ರಗ್ರಹಣ ಗೋಚರವಾಗಲಿದೆ

ದೆಹಲಿಯ ಬಾಲಕರ ತಂಡ ಹಾಗೂ ಬೆಂಗಳೂರಿನ ಬಾಲಕಿಯರ ತಂಡ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಟಲಿದೆ

ನಾಳೆ ಮಿಥುನ್ ಮತ್ತು ಸೌರಭ್ ಅವರ ನಡುವೆಯೇ ಸೆಮಿಫೈನಲ್ಪ್ ನಡೆಯಲಿದೆ ಇತ್ತೀಚಿನ ವಿಶ್ವ ರ್್ಯಾಂಕಿಂಗ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರುವ ಭಾರತದ ಮಹಿಳಾ ಸಂಯುಕ್ತ ಬಿಲ್ಲುಗಾರಿಕೆ ತಂಡ ದಾಖಲೆ ಸೃಷ್ಟಿಸಿದೆ ಇಂಡೋನೇಷ್ಯಾದಲ್ಲಿ ಮುಂದಿನ ತಿಂಗಳು ನಡೆಯುವ ಏಷ್ಯನ್ ಕ್ರೀಡಾಕೂಟ ಹಿನ್ನೆಲೆಯಲ್ಲಿ ಈ ಹೆಗ್ಗಳಿಕೆ ಸ್ಪೂರ್ತಿ ತುಂಬುವ ನಿರೀಕ್ಸೆಯಿದೆ